ದೇಶಪಾಂಡೆ ಹೇಳಿದ್ದಾರೆ

ಆ ಬಳಿಕ ಈ ಕಾರ್ಯ ನಡೆದಿಲ್ಲ ಈಗ ಬಜೆಟ್ನಲ್ಲಿ ಪ್ರಕಟಿಸಿರುವಂತೆ ಸರ್ವೇ ಕಾರ್ಯ ಆರಂಭಿಸಲಾಗುವುದು

ನಗರ ಆಸ್ತಿ ಮಾಲೀಕತ್ವ ದಾಖಲೆ ಯೋಜನೆಯಡಿ ನಕಾಶೆ ಆಕಾರ ಸ್ವಳದ ಮಾಹಿತಿ ಒಳಗೊಂಡ ದಾಖಲಾತಿಗಳ ಕ್ರೂಢೀಕರಣ ನಡೆಸಲಾಗುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಈ ಕಾರ್ಯ ಪೂರ್ಣಗೊಂಡಿದೆ ಮಂಗಳೂರು ಮತ್ತು ಮೈಸೂರಿನಲ್ಲೂ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಬಳಕ ಸಂಬಂಧಿಸಿದವರಿಗೆ ಆಸ್ತಿ ದಾಖಲಾತಿ ಚೀಟ ನೀಡಲಾಗುವುದು ಮುನ್ಲಿಪಾಲ್ವಿಗಳಗೂ ಸಹ ತೆರಿಗೆ ಸಂಗ್ರಹಿಸಲು ಇದರಿಂದ ಅನುಕೂಲವಾಗುವುದು ಎಂದು ಸಚಿವ ಆರ್

ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಸಮಾಜ ಕಲ್ಟಾಣ ಇಲಾಖೆ ಒಟ್ಟು ಎರಡೂವರೆ ಸಾವಿರ ಹಾಸ್ಟೆಲ್ಗಳನ್ನು ನಿರ್ವಹಿಸುತ್ತಿದ್ದು ಅಲ್ಲಿ ಊಟದ ವ್ಯವಸ್ಥೆ ವಸತಿ ಮತ್ತಿತರ ಮೂಲ ಸೌಕರ್ಯದ ಸಮಸ್ಥೆಗಳದ್ದರೆ ವಿದ್ವಾರ್ಥಿಗಳು ಈ ಸಹಾಯವಾಣಿಗೆ ಕರೆ ಅಥವಾ ವಾಟ್ಗೆಆಫ್ ಮೂಲಕ ಸಮಸ್ಟೆ ಹೇಳಿಕೊಳ್ಳಬಹುದು ಜೊತೆಗೆ ಸಲಹೆಗಳನ್ನು ನೀಡಬಹುದು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು

ದೇಶದಲ್ಲಿಯೇ ಈ ರೀತಿಯ ಮೊದಲ ಕೇಂದ್ರವಾಗಿದೆ ಎಂದು ಡಾ

ಯೋಜನೆಯ ಫಲಾನುಭವಿಗಳಲ್ಲಿ ಒಬ್ಬರಾದ ವಿಜಯಪುರ ಜಿಲ್ಲೆ ಬಸವನಭಾಗೇವಾಡಿ ತಾಲ್ಲೂಕಿನ ಮುಳವಾಡ ಗ್ರಾಮದ ಸಲೀಮ ಖಾಜೆಸಾಬ್ ಬಾಗವಾನ್ ಆಕಾಶವಾಣಿಯೊಂದಿಗೆ ತಮ್ನ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಹೃದಯ ಮತ್ತು ಮೂತ್ರಪಿಂಡ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರನ್ನು ಕಳೆದ ವಾರ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಸುಮತೀಂದ್ರ ನಾಡಿಗ್ ಅವರು ನ್ವಾಪನಲ್ ಬುಕ್ಟ್ರಸ್ಟನ ಅಧ್ಯಕ್ಷರಾಗಿದ್ದರು ಗೋವಾ ಮತ್ತು ಬೆಂಗಳೂರುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಅವರು ಕವಿ ವಿಮರ್ಶಕ ಮತ್ತು ಕಾದಂಬರಿಕಾರರಾಗಿ ಹೆಸರಾಗಿದ್ದರು ನಿಮ್ಮ ಪ್ರೇಮಕುಮಾರಿಯ ಜಾತಕ ಎಂ ಗೋಪಾಲಕೃಷ್ಣ ಅಡಿಗ ಬೊಕ್ಕತಲೆಯ ನರ್ತಕಿ ಸಹಾಸ ಕಾರ್ಕೋಟಕ ಸೇರಿದಂತೆ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ